ಭಾರತ ಜೈನಾ ಸೇನೆಗಳ ನಡುವೆ ಸಪಕಾರ ವ್ವದ್ಗಿಗೆ ಉಭಯ ದೇಶಗಳ ರಕ್ಷಣಾ ಸಚಿವರ ನಡುವೆ ದೆಹಲಿಯಲ್ಲಿ ಮಾತುಕತೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ದಕ್ಷಿಣ ಗುಜರಾತ್ನ ವಲ್ಲಾದ್ ಜಿಲ್ಲೆಯ ಜುಜುವ ಗ್ರಾಮದಿಂದ ಇಂದು ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಫಲಾನುಭವಿಗಳಿಗೆ ವಿತರಿಸಿದರು ಮಹಿಳಾ ಫಲಾನುಭವಿಗಳಿಗೆ ಮನೆಗಳನ್ನು ವಿತರಿಸಿ ಅವರೊಂದಿಗೆ ಮಾತನಾಡಿದ ಪ್ರಧಾನಮಂತ್ರಿ ಅವರು ತಮ್ಮ ಕನಸಿನ ಮನೆಯನ್ನು ಪಡೆದಿದ್ದಕ್ಕಾಗಿ ಫಲಾನುಭವಿಗಳನ್ನು ಅಭಿನಂದಿಸಿದರು

ಈ ಮಹಾತ್ವಾಕಾಂಕ್ಷಿ ಯೋಜನೆ ಸರ್ವರಿಗೂ ಸೂರು ಕನಸನ್ನು ಸಾಕಾರಗೊಳಿಸುವ ಗುರಿ ಹೊಂದಿದೆ

ದೀನ್ದಯಾಳ್ ಉಪಧ್ಯಾಯ ಗ್ರಾಮೀಣ ಕೌಶಲ್ ವಿಕಾಸ್ ಯೋಜನ ಮುಖ್ಚಮಂತ್ರಿ ಗ್ರಾಮೋದ್ಯಯ ಯೋಜನಾ ಹಾಗೂ ರಾಷ್ಷೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಸೇರಿದಂತೆ ಪಲವಾರು ಅಭಿವ್ದದ್ಲಿ ಯೋಜನೆಗಳಡಿ ಪ್ರಧಾನಮಂತ್ರಿ ಅವರು ಫಲಾನುಭವಿಗಳಿಗೆ ಪ್ರಮಾಣ ಪತ್ರಗಳು ಮತ್ತು ಉದ್ನೋಗ ಪತ್ರಗಳನ್ನು ಸಹ ನೀಡುವ ಕಾರ್ಯಕ್ರಮವಿದೆ

ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಮೋದಿ ಅವರು ಗಾಂಧಿನಗರ್ನಲ್ಲಿ ಗುಜರಾತ್ ವಿಧಿವಿಜ್ಞಾನಗಳ ವಿಶ್ವವಿದ್ದಾಲಯದ ಫಟಿಕೋತ್ಸವ ಭಾಷಣ ಮಾಡಲಿದ್ದಾರೆ

ವಿದೇಶ ಮೂಲಗಳಿಂದಲೂ ಪರಿಹಾರ ನಿಧಿಗೆ ದೇಣಿಗೆ ಸಂಗ್ರಹಿಸುವ ಕುರಿತು ಈಗಾಗಲೇ ಇರುವ ನೀತಿ ನಿಯಮಗಳಿಗೆ ಆನುಗುಣವಾಗಿ ಕ್ರಮ ಕ್ಷೆಗೊಳ್ಳಲಾಗುವುದು ಎಂದು ಕೇಂದ್ರ ಸರಕಾರ ತಿಳಿಸಿದೆ

ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಗಳಿಗೆ ವಿದೇಶಿ ಕಂಪನಿಗಳ ದೇಣಿಗೆ ಅನಿವಾಸಿ ಭಾರತೀಯರಿಂದ ಹಾಗೂ ಎನ್ನಾರ್ಲೆ ಫೌಂಡೇಶನ್ಗಳಿಂದ ದೇಣಿಗೆ ಸ್ವೀಕರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಪ್ರವಾಹ ಪೀಡಿತ ರಾಜ್ಗಳಿಗೆ ನೆರವು ಒದಗಿಸಲು ಈಗಾಗಲೇ ಹಲವಾರು ದೇಶಗಳು ದೇಣಿಗೆ ನೀಡಿವೆ

ಪ್ರವಾಪ ಪೀಡಿತ ಕೇರಳದ ಕೆಲವು ಭಾಗಗಳಲ್ಲಿ ಗ್ರೇಡ್ ಬಿ ಅಧಿಕಾರಿಗಳ ನೇಮಕಾತಿಗೆ ಮತ್ತೆ ಪರೀಕ್ಷೆ ನಡೆಸಲಾಗುವುದು ಎಂದು ಭಾರತೀಯ ರಿಸರ್ವ್ ಬ್ಲಾಂಕ್ ಆರ್ಬಿಐ ತಿಳಿಸಿದೆ

ಮಳೆ ಪ್ರವಾಹದಿಂದಾಗಿ ಹಲವು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೆ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ

ಪರಿಷ್ಟತ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಪರಿಸ್ಲಿತಿ ನಿಧಾನವಾಗಿ ಸಹಜಶ್ಲಿತಿಗೆ ಮರಳುತ್ತಿದೆ

ಕೇಂದ್ರ ಸಚಿವ ಅರುಣ್ ಜೇಟ್ಷ ಮೂರು ತಿಂಗಳ ವಿರಾಮದ ನಂತರ ಇಂದು ಹಣಕಾಸು ಹಾಗೂ ಕಾರ್ಮೋರೇಟ್ ವ್ನಮಹಾರಗಳ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ನಪತಿಯವರು ಹಣಕಾಸು ಮತ್ತು ಕಾರ್ಮೋರೇಟ್ ವ್ಯವಹಾರಗಳ ಖಾತೆಯನ್ನು ಜೇಟ್ಷಿಯವರಿಗೆ ವಹಿಸಿದ್ದಾರೆ ಎಂದು ರಾಷ್ಷಪತಿಭವನದ ಪ್ರಕಟಣೆ ತಿಳಿಸಿದೆ

ಹಣಕಾಸು ಮತ್ತು ಕಾರ್ಮೊರೇಟ್ ವ್ಯವಹಾರಗಳ ಸಚಿವ ಖಾತೆಗೆ ಅರುಣ್ ಜೇಟ್ಲಿ ಮರಳಿರುವುದನ್ನು ಸಮಾಜಾರ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಟ್ಲೀಟ್ ಸಂದೇಶದ ಮೂಲಕ ಸ್ವಾಗತಿಸಿದ್ದಾರೆ ಜೇಟ್ಲಿ ಅವರು ಶಸ್ತ ಚಿಕಿತ್ಸೆ ಬಳಿಕ ಚೇತರಿಸಿಕೊಂಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿರುವ ರಾಥೋಡ್ ದೇಶ ಸೇವೆಯಲ್ಲಿ ಅರುಣ್ ಜೇಟ್ಲಿ ಅವರಿಗೆ ಆರೋಗ್ನ ಮೂರ್ಣವಾದ ದೀರ್ಘಾಯುಷ್ನವನ್ನು ಹಾರ್ಕೆಸಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿ ಬಳಿಯ ನೇತ್ರುವಳಿ ನದಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಮಲಪ್ರಭಾ ಕೃಷ್ಣಾ ಕಾರಂಜಾ ತುಂಗಭದ್ರಾ ನದಿಗಳಲ್ಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ಅಟಲ್ಜೀಯವರ ಅಶ್ಹಿ ವಿಸರ್ಜಿಸಲಾಗುವುದು ಇದೇ ಭಾನುವಾರದಂದು ಬೆಂಗಳೂರಿನಲ್ಲಿ ವಾಜಪೇಯಿ ಶ್ರದ್ದಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಹಿರಿಯ ನಾಯಕರು ತಿಳಿಸಿದ್ದಾರೆ

ಈ ನೆರೆಹೊರೆ ದೇಶಗಳ ಸೇನೆಗಳ ನಡುವೆ ಅಪನಂಬಿಕೆಯನ್ನು ದೂರಮಾಡಿ ಸಹಕಾರವನ್ನು ವ್ವದ್ಗಿಸುವುದು ಮಾತುಕತೆಯ ಮುಖ್ಯಾಂಶವಾಗಿದೆ ವೈ ಅವರು ಭಾರತಕ್ಷೆ ನಾಲ್ಲು ದಿನಗಳ ಭೇಟಿಗಾಗಿ ಮಂಗಳವಾರದಂದು ದೆಹಲಿಗೆ ಆಗಮಿಸಿದ್ದಾರೆ ಡೋಕ್ಲಾಮ್ನಂತಹ ಬಿಕ್ಕಟ್ಟನ್ನು ತಪ್ಪಿಸಲು ಉಭಯ ಸೇನೆಗಳ ನಡುವಣ ಮಹತ್ತದ ಸಂಪರ್ಕ ವ್ಯವಸ್ಥೆಯನ್ನು ವ್ಯದ್ದಿಸಲು ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಚ್ಲೆನಾ ಅಧ್ಯಕ್ಷ ಕ್ಲಿ ಜಿನ್ಪಿಂಗ್ ಸಮ್ತಿಸಿದ ಮೂರು ತಿಂಗಳ ನಂತರ ವೈ ಈ ಭೇಟಿ ನೀಡಿದ್ದಾರೆ ಚೆನಾದ ರಕ್ಷಣಾ ಸಚಿವರು ಮಂಗಳವಾರದಂದು ಮೋದಿ ಅವರನ್ನು ಭೇಟಿಯಾಗಿದ್ದರು ಆ ಸಂದರ್ಭದಲ್ಲಿ ಮಾತನಾಡಿದ ಮೋದಿ ಅವರು ಎರಡೂ ದೇಶಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ವಿವಾದಗಳಿಗೆ ಎಡೆಯಾಗದಂತೆ ಸೂಕ್ಷ್ಮತೆ ಮತ್ತು ಫ್ರೌಡಿಮೆಯಿಂದ ನಿರ್ವಹಿಸಬೇಕೆಂದು ಹೇಳಿದ್ದರು

ನೇಪಾಳದ ವಿದೇಶಾಂಗ ವ್ಯವಹಾರ ಸಚಿವಾಲಯ ಈ ಮಾಹಿತಿ ನೀಡಿದ್ದು ಬಿಮ್ಸ್ಟೆಕ್ನ ಎಲ್ಲಾ ಸದಸ್ಯ ದೇಶಗಳು ಅಗ್ರ ಸಭೆಯಲ್ಲಿ ಪಾಲ್ಗೊಳ್ಳುವುದನ್ನು ಖಚಿತಪಡಿಸಿರುವುದಾಗಿ ತಿಳಿಸಿವೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ನೇಪಾಳದಲ್ಲಿನ ಭಾರತದ ರಾಯಭಾರಿ ಮಂಜೀವ್ ಸಿಂಗ್ಮರಿ ಕಠ್ಠಂಡುವಿನಲ್ಲಿ ತಿಳಿಸಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿನ ಈವರೆಗಿನ ಪ್ರಗತಿ ಸಾಧನೆಯ ಪರಾಮರ್ಶೆ ಹಾಗೂ ಬಿಮ್ಸ್ಟೆಕ್ನ ಮುಂದಿನ ಕಾರ್ಯಯೋಜನೆಗೆ ಮಾರ್ಗಸೂಚಿ ನಿರೂಪಿಸುವ ಬಗ್ಗೆ ಎರಡು ದಿನಗಳ ಸಭೆಯಲ್ಲಿ ಸದಸ್ಕ ದೇಶಗಳ ನಾಯಕರು ಸಮಾಲೋಚಿಸಿದ್ದಾರೆ

ತುರ್ತು ಪರಿಸ್ಟಿತಿ ಸಂದರ್ಭದಲ್ಲಿ ಅಧಿಕಾರತಾಹಿಯ ದೌರ್ಜನ್ಯದ ವಿರುದ್ದ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಅವರನ್ನು ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ ಮೀಸಾದಡಿ ಕಾರಾಗ್ಭಹದಲ್ಲಿ ಇರಿಸಲಾಗಿತ್ತು

ಪತ್ರಿಕೋದ್ಯಮಕ್ಕೆ ನಯ್ಕರ್ ಕೊಡುಗೆ ಪರಿಗಣಿಸಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ನಯ್ಕರ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ ನಯ್ಕರ್ ಅವರು ಇಂಗ್ಲೆಂಡ್ನಲ್ಲಿ ಭಾರತದ ರಾಯಭಾರಿಯಾಗಿ ಹಾಗೂ ರಾಜ್ಯಸಭಾ ಸದಸ್ಟರಾಗಿ ಸಹ ಸೇವೆ ಸಲ್ಲಿಸಿದ್ದಾರೆ ಕುಲದೀಪ್ ನಯ್ಯರ್ ಅವರ ನಿಧನಕ್ಕೆ ರಾಷ್ಷಪತಿ ರಾಮನಾಥ ಕೋವಿಂದ್ ಸಂತಾಪ ಸೂಚಿಸಿದ್ದಾರೆ